ರಮಣ ಪ್ರಮಾಣ ವಚನ ರಾಷ್ಲಪತಿಯವರಿಂದ ಪ್ರತಿಜ್ಞಾ ವಿಧಿ ಬೋಧನೆ

ಕೋವಿಡ್ ಸಂಕಷ್ಷದಲ್ಲಿ ರಕ್ಷಣಾ ಸಚಿವಾಲಯದ ಸಹಕಾರ ಕುರಿತು ಸಚಿವ ರಾಜನಾಥ್ ಸಿಂಗ್ ಪರಾಮರ್ಶೆ ಅತ್ಯಗತ್ಯ ವೈದ್ಯಕೀಯ ವಸ್ತುಗಳ ಸರಬರಾಜನಲ್ಲಿ ಭಾರತೀಯ ವಾಯುಪಡೆ ನೆರವು

ರಾಷ್ಷಪತಿ ಭವನದಲ್ಲಿಂದು ನಡೆದ ಟಿಪಚಾರಿಕ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ರಮಣ ಅವರಿಗೆ ಪ್ರತಿಜ್ಞಾನಿಧಿ ಬೋಧಿಸಿದರು

ಪ್ರಧಾನ ಮಂತ್ರ ನರೇಂದ್ರ ಮೋದಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹಾಗೂ ಸುಪ್ರೀಂಕೋರ್ಟ್ನ ನ್ನಾಯಮೂರ್ತಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು ನಿರ್ಗಮಿತ ಮುಖ್ಯ ನ್ನಾಯಮೂರ್ತಿ ಎಸ್

ಅದೇ ವರ್ಷದ ಸೆಪ್ಲೆಂಬರ್ನಲ್ಲಿ ದೆಹಲಿ ಹೈಕೋರ್ಟ್ನ ಮುಖ್ಯ ನ್ನಾಯಮೂರ್ತಿಯಾದ ಅವರು

ಇದೀಗ ವಿಡಿಯೋ ಕಾಸ್ತರೆನ್ಸ್ ಮೂಲಕ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ

ಬಳಿಕ ಮಾತನಾಡಿದ ಪ್ರಧಾನಿ ಸ್ನಾಮಿತ್ನ ಯೋಜನೆಯಿಂದ ಗ್ರಾಮೀಣ ಭಾಗದ ಜನರ ಆತ್ನವಿತ್ನಾಸ ವ್ಯಧಿಯಾಗಲಿದೆ ಜನರು ಬ್ನಾಂಕ್ ಸಾಲ ಪಡೆಯಲು ಆಸ್ನಿ ಚೀಟಿ ನೆರವಾಗಲಿದೆ ಎಂದರು

ಪ್ರಸಕ್ತ ಕೋವಿಡ್ ಸಂಕಷ್ಷ ಸಂದರ್ಭದಲ್ಲಿ ಸೋಂಕು ಗ್ರಾಮೀಣ ಭಾಗಕ್ಕೆ ಪರಡುವುದನ್ನು ತಡೆಯುವದರಲ್ಲಿ ಹಾಗೂ ಆತ್ಸನಿರ್ಭರ್ ಭಾರತ್ ಅಭಿಯಾನದಲ್ಲಿ ಗ್ರಾಮೀಣ ಜನರ ಸಹಕಾರ ಪ್ರಮುಖವಾದುದು ಎಂದ ಪ್ರಧಾನ ಮಂತ್ರಿ ಸರ್ಕಾರವು ತನ್ನ ಎಲ್ಲ ನೀತಿಗಳಲ್ಲೂ ಗ್ರಾಮೀಣ ಕಾಳಜಯನ್ನು ಗಮನದಲ್ಲಿರಿಸಿದೆ ಎಂದರು

ಕಳೆದ ಸಾಲಿನಲ್ಲಿ ಕರ್ನಾಟಕ ಮಹಾರಾಷ್ಲ ಪರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ ಮಧ್ಯಪ್ರದೇಶ ಪಂಜಾಬ್ ಪಾಗೂ ರಾಜಸ್ಥಾನ ರಾಜ್ಯಗಳ ಆಯ್ಲ ಕೆಲವು ಗ್ರಾಮಗಳಲ್ಲಿ ಈ ಯೋಜನೆ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿತ್ತು

ಬಲಿಷ್ನ ಮತ್ತು ಆಧುನಿಕ ಪಂಚಾಯತ್ಗಳು ಸ್ಥಾವಲಂಬಿ ಭಾರತದ ಅಡಿಪಾಯವಾಗಿವೆ ಎಂದು ಸಚಿವ ಅಮಿತ್ ಷಾ ಟ್ನೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಆಧುನೀಕರಣ ಮತ್ತು ಗ್ರಾಮೀಣ ಪ್ರದೇಶದ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹೊಸ ದಿಕ್ಕು ನೀಡಿದೆ ಪಂಚಾಯತ್ ನೀತಿಯ ಮೂಲಕ ಕ್ಷಷಿಕರು ಹಾಗೂ ಬಡ ಜನರ ಏಳಿಗೆಗೆ ಎಲ್ಲ ಪ್ರಯತ್ನ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಬೆಂಗಳೂರು ನಗರದಲ್ಲಿ ಕರ್ಫ್ಲೂ ಕಾರಣದಿಂದ ಇಂದು ಮತ್ತು ನಾಳೆ ಮೆಟ್ತೊ ಸಂಚಾರ ಸ್ಲಗಿತವಾಗಿದೆ ಬಿಎಂಟಿಸಿ ಬಸ್ಗಳ ಸಂಚಾರ ಅಗತ್ಯ ಸೇವೆಗೆ ಮಾತ್ರ ಸೀಮಿತಗೊಂಡಿದೆ ಮಂಗಳೂರಿನ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿಂದು ಕೋವಿಡ್ ನಿಯಂತ್ರಣ ಕುರಿತ ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಮಾತನಾಡಿ ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಹೊರಡಿಸಿರುವ ಹೊಸ ಮಾರ್ಗಸೂಚಿಯನ್ನು ಕಟ್ಟುನಿಟಾಗಿ ಜಾರಿಗೆ ತರಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸರ್ಕಾರ ಅನೇಕ ಮನ್ನೆಚ್ಚರಿಕಾ ಕ್ರಮಗಳನ್ನು ಕ್ಲೆಗೊಂಡಿದ್ದರೂ ಸಪ ಸೋಂಕು ವ್ಯಾಪಕವಾಗಿ ಪರಡುತ್ತಿರುವ ಹಿನ್ನೆಲೆ ಅನಿವಾರ್ಯವಾಗಿ ಕರ್ಫ್ನೂ ವಿಧಿಸಲಾಗಿದೆ ಸಾರ್ವಜನಿಕರು ಅನಗತ್ಯವಾಗಿ ಓಡಾಡುವುದನ್ನು ನಿಲ್ಲಿಸಬೇಕು ಅತಿ ಅವಶ್ವವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕು ಎಂದರು ಮೈಸೂರು ನಗರದಲ್ಲೂ ಕೊರೋನ ನಿಯಂತ್ರಣಕ್ಕೆ ವಾರಾಂತ್ಯ ಕರ್ಪ್ಲೊ ವಿಧಿಸಲಾಗಿದ್ದು ಇಂದು ಜನಜೀವನ ಸ್ತಬ್ಬವಾಗಿದೆ

ಕರ್ಮ್ಲೂ ಹಿನ್ನೆಲೆಯಲ್ಲಿ ಜನಜೀವನ ಸಂಪೂರ್ಣ ಸ್ಗಿತಗೊಂಡಿದ್ಲು ಅಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಸಂಪೂರ್ಣ ಬಂದ್ ಆಗಿವೆ

ಎಮ್ಎಸ್ ಹೆಚ್ಚುವರಿ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಲಂದಿಯನ್ನು ಒದಗಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ ಸಿಂಗ್ ಹೇಳಿದ್ದಾರೆ ದೆಪಲಿಯ ಸರ್ದಾರ್ ವಲ್ಲಭಭಾಯ್ ಪಟೀಲ್ ಕೋವಿಡ್ ಆಸ್ಪತ್ರೆಗೆ ಎಎಫಿ ್ ಎಮ್ಎಸ್ನಿಂದ ಹೆಚ್ಚುವರಿ ವೈದ್ಯರು ಹಾಗೂ ತಜ್ಞರನ್ನು ಒದಗಿಸಲಾಗಿದೆ

ಕೋವಿಡ್ ಸಂಕಷ್ಷದಲ್ಲಿ ರಕ್ಷಣಾ ಸಚಿವಾಲಯದ ಪ್ರಯತ್ನಗಳು ಮತ್ತು ಸಹಕಾರ ಕುರಿತು ಇಂದು ಪರಾಮರ್ಶೆ ನಡೆಸಿದ ಅವರು ಆಮ್ಲಜನಕ ಮತ್ತು ಇತರ ಅತ್ಯಗತ್ತ ವೈದ್ಯಕೀಯ ವಸ್ತುಗಳ ಸರಬರಾಜು ಸುಗಮಗೊಳಿಸಲು ಭಾರತೀಯ ವಾಯುಪಡೆ ಎಲ್ಲ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ

ಪ್ರಧಾನಿಯವರು ತಮ್ಮ ಅನಿಸಿಕೆಗಳನ್ನು ದೇಶವಾಸಿಗಳೊಂದಿಗೆ ಹಂಚಿಕೊಳ್ಲಲಿದ್ದಾರೆ ಆಕಾಶವಾಣಿಯ ಎಲ್ಲ ವಾಹಿನಿಗಳು ದೂರದರ್ಶನದ ವಿವಿಧ ವಾಹಿನಿಗಳು ನ್ಲೂಸ್ ಆನ್ ಐಎಆರ್ ವೆಬ್ಸೈಟ್ ಹಾಗೂ ಮೊಬ್ಲೆಲ್ ಆಪ್ ನಲ್ಲೂ ಮನ್ ಕಿ ಬಾತ್ ಪ್ರಸಾರವಾಗಲಿದೆ ಪ್ರಧಾನಿ ಅವರ ಹಿಂದಿ ಭಾಷಣದ ನಂತರ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದ್ದು